ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೊಂದಿಗೆ ಸಭೆ ನಡೆಸಿದ ನಂತರ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬಿಬಿಎಂಪಿಗೆ ಹಸ್ತಾಂತರಗೊಳ್ಳುವ ರಕ್ಷಣಾ ಇಲಾಖೆಯ ಜಮೀನಿನ ಬದಲಾಗಿ ಅಷ್ಷೇ ಮೌಲ್ಯದ ಜಮೀನನ್ನು ಕೊಡಲು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ರಕ್ಷಣಾ ಇಲಾಖೆ ಬಿಟ್ಟುಕೊಡಲಿರುವ ಜಮೀನಿನಲ್ಲಿ ಕೂಡಲೇ ಕಾಮಗಾರಿಗೆ ನಡೆಸಲು ಅನುಮತಿ ನೀಡುವಂತೆ ಇಲಾಖೆಗೆ ಸೂಚಿಸಲಾಗಿದೆ ಎಂದರು

ಆದರೆ ಆ ಬಗ್ಗೆ ರಕ್ಷಣಾ ಇಲಾಖೆ ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡಿ ತುಂಬಾ ಹಿಂದಿನಿಂದ ಭೂಮಿ ವರ್ಗಾವಣೆ ನನೆಗುದಿಗೆ ಬಿದ್ದಿತ್ತು ದೆಹಲಿಯಲ್ಲಿ ಸಚಿವರನ್ನು ಭೇಟಿ ಮಾಡಿದಾಗಲೂ ಈ ಕುರಿತು ಮನವಿ ಮಾಡಿಕೊಳ್ಳಲಾಗಿತ್ತು

ಈ ಮಹತ್ವಾಕಾಂಕ್ಷೆ ಯೋಜನೆ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ನೆರವಿನ ಭರವಸೆ ನೀಡಲಿದೆ

ಲೋಕಸಭೆಯ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪಕ್ಷದ ಮುಖಂಡರಾದ ಗುಲಾಂ ನಬಿ ಆಜಾದ್ ಅಹಮದ್ ಪಟೇಲ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಇದರಲ್ಲಿ ಭಾಗವಹಿಸಿದ್ದರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವ ವಹಿಸಿದ್ದ ಈ ಸಭೆಯಲ್ಲಿ ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿ ಅನಾರೋಗ್ಯದ ನಿಮಿತ್ತ ಹಾಜರಾಗಿರಲಿಲ್ಲ

ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿರುವ ಫಲಪುಷ್ವ ಪ್ರದರ್ಶನವನ್ನು ಈ ಬಾರಿ ಸಶಸ್ತ ಸೇನಾಪಡೆಗಳಗೆ ಸಮರ್ಪಿಸಲಾಗಿದೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ಅಮರ್ ಜವಾನ್ ಜ್ಯೋತಿ ಸಿಯಾಚಿನ್ ನೀರ್ಗಲ್ಲು ಐಎನ್ಎಸ್ ವಿಕ್ರಮಾದಿತ್ತ ಯುದ್ದ ಹಡಗು ಬ್ರಹ್ಲೋಸ್ ಕ್ವಿಪಣಿ ಎಚ್ ಎ ಎಲ್ ನಿರ್ಮಿತ ಹೆಲಿಕಾಪ್ಟರ್ಗಳು ಮತ್ತು ಯುದ್ದ ವಿಮಾನಗಳು ಬಿಇಎಲ್ ನಿರ್ಮಿತ ರೇಡಾರ್ಗಳು ಮುಂತಾದವುಗಳನ್ನು ಇಲ್ಲಿ ಪ್ರದರ್ತಿಸಲಾಗಿದೆ

ಮಹೇಶ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಮಹೇಶ್ ಕೊಡಗು ಜಿಲ್ಲೆಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಅಪಾರ ನಪ್ಪ ಉಂಟಾಗಿದೆ

ಅನಧಿಕೃತ ಹೋಂ ಸ್ವೇಗಳ ವಿರುದ್ಧ ಸೂಕ್ತ ತ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು

ಹಣಕಾಸು ಸಚಿವ ಪಿಯುಷ್ ಗೊಯಲ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಭೆ ಇನ್ನಿತರ ವಿಷಯಗಳ ಜೊತೆ ಕಿರು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮಸ್ಯೆಗಳು ಸಲಹೆ ಸೂಚನೆಗಳನ್ನು ಚರ್ಚಿಸಲಿದೆ ಬಿಹಾರದ ಉಪ ಮುಖ್ಯಮಂತ್ರಿ ಸುತೀಲ್ ಕುಮಾರ್ ಮೋದಿ ನೇತೃತ್ವದ ಸಚಿವರ ತಂಡದ ಶಿಪಾರಸ್ತುಗಳನ್ನು ಸಭೆಯಲ್ಲಿ ಚರ್ಚಿಸುವ ಸಂಭವವಿದೆ ರುಪೆ ಕಾರ್ಡ್ ಮತ್ತು ಭೀಮ್ ಆ್ಯಪ್ ಡಿಜಿಟಲ್ ಪಾವತಿಗೆ ಉತ್ತೇಜಿಸುವ ಪ್ರಸ್ತಾವಕ್ಕೆ ಈ ತಂಡ ನಿನ್ನೆ ಅನುಮೋದನೆ ನೀಡಿತ್ತು

ಅರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಎಂದು ಬಿಹಾರದ ಮುಖ್ಚಮಂತ್ರಿ ಹೇಳಿದ್ದಾರೆ